ಅವರ ರಕ್ತದ ಮಾದರಿ ಪರೀಕ್ಷೆಯ ವರದಿಗೆ ಎದುರು ನೋಡಲಾಗುತ್ತಿತ್ತು ಈ ನಡುವೆ ಆ ವ್ಯಕ್ತಿ ಹೈದರಾಬಾದ್ನಲ್ಲಿ ನಿನ್ನೆ ಮೃತಪಟ್ಟಿದ್ದು ಕೊರೋನಾ ಸೋಂಕಿನಿಂದಲೇ ಸಾವು ಸಂಭವಿಸಿರುವುದು ಇನ್ನೂ ಖಚಿತ ಪಟ್ಟಿಲ್ಲ ಸಾಮಾಜಕ ಮಾಧ್ಯಮಗಳಲ್ಲಿ ಈ ಬಗ್ಗೆ ಪರಿದಾಡುತ್ತಿರುವ ವದಂತಿಗಳು ನಿರಾಧಾರವಾಗಿರುವ ಹಿನ್ನೆಲೆಯಲ್ಲಿ ಜನರು ಆತಂಕ ಪಡಬೇಕಾಗಿಲ್ಲ ಮಾಧ್ಯಮಗಳೂ ಸಹ ಸುದ್ದಿ ಪ್ರಸಾರಕ್ಷಿ ಮುನ್ನ ಅಧಿಕೃತ ಮಾಹಿತಿ ಪಡೆಯುವ ಮೂಲಕ ಸರ್ಕಾರದೊಂದಿಗೆ ಸಪಕರಸಬೇಕೆಂದು ಆರೋಗ್ನ ಆಯುಕರು ಸಪ್ಪನೆ ನೀಡಿದ್ದಾರೆ ಕೊರೋನಾ ಸೋಂಕಿನ ಪ್ರಕರಣಗಳು ವಿಶ್ವದಲ್ಲೆಡೆ ಪೆಚ್ಚಾಗುತ್ತಿರುವ ಹಿನೈಲೆಯಲ್ಲಿ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ನಾಣ ಇಲಾಖೆ ನಮಸ್ತೆ ಆಂದೋಲನವನ್ನು ಆರಂಭಿಸಿದೆ ಪರಿಚಿತರನ್ನು ಭೇಟಿಯಾದಾಗ ಕೈಕುಲುಕುವ ಅಥವಾ ಆಲಂಗಿಸಿಕೊಳ್ಳುವ ಬದಲು ಭಾರತೀಯ ಸಂಪ್ರದಾಯದಂತೆ ಕೈ ಮುಗಿಯಬೇಕೆಂದು ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನವಾಗಿ ಇಂದು ಈ ಆಂದೋಲನಕ್ಕೆ ಚಾಲನೆ ನೀಡಲಾಗಿದೆ ಕೈಗಳನ್ನು ಸ್ವಚ್ಛವಾಗಿರಿಸುವ ಮೂಲಕ ಕೊರೋನಾ ಸೋಂಕನ್ನು ದೂರವಿಡಲು ಸಾಧ್ಯವಿರುವ ಹಿನ್ನೆಲೆಯಲ್ಲಿ ನಿಯಮಿತವಾಗಿ ಕೈಗಳನ್ನು ಸ್ವಚ್ನಗೊಳಿಸುವ ವಿಧಾನದ ಬಗ್ಗೆಯೂ ಸಹ ಸಾರ್ವಜನಿಕರಿಗೆ ಈ ಅಭಿಯಾನದ ವೇಳೆ ಕಲಿಸಲಾಗುತ್ತದೆ ಕೆಂಪು ಉಡುಗೆ ಧರಿಸಿರುವ ಭರತನಾಟ್ಯ ಕಲಾವಿದರೊಬ್ಬರ ನಮಸ್ಕಾರ ಭಂಗಿಯೊಂದಿಗೆ ಈ ಎಲ್ಲಾ ಮಾಹಿತಿ ಒಳಗೊಂಡ ಆನ್ಲೈನ್ ಶೋಸ್ಸರ್ಗಳನ್ನು ಸಾಮಾಜಿಕ ಮಾಧ್ಯಮಗಳಗೆ ಆರೋಗ್ಯ ಇಲಾಖೆ ಅಪ್ಲೋಡ್ ಮಾಡಿದೆ ಜನದಟ್ಟಣೆಯ ಪ್ರದೇಶಗಳಲ್ಲಿ ಈ ಪೋಸ್ಸರ್ಗಳನ್ನು ಪ್ರದರ್ತಿಸಲು ಜಲ್ಲಾ ಕೇಂದ್ರಗಳಿಗೆ ಇವುಗಳನ್ನು ಕಳುಹಿಸಲಾಗುತ್ತಿದೆ ಕೇರಳ ರಾಜ್ಯದಲ್ಲಿ ಇಂತಹ ಪೋಸ್ಸರ್ಗಳನ್ನು ಜನ ಜಾಗೃತಿಗೆ ಬಳಸಲಾಗುತ್ತಿದ್ದು ರಾಜ್ಯದಲ್ಲೂ ಆ ಮಾದರಿಯನ್ನು ಅನುಸರಿಸಲಾಗುತ್ತಿದೆ ಎಂದು ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಲರು ತಿಳಿಸಿದ್ದಾರೆ ಸಾರ್ವಜನಿಕರು ಪರಸ್ತರ ಭೇಟಿಯ ವೇಳೆ ಕ್ಷೆ ಕುಲುಕುವ ಅಥವಾ ಆಲಂಗಿಸಿಕೊಳ್ಳುವ ಬದಲು ನಮಸ್ತೆ ಅಥವಾ ನಮಸ್ನಾರ ಎಂದು ಹೇಳುವುದನ್ನು ಅನುಸರಿಸುವ ಮೂಲಕ ಸೋಂಕು ನಿಯಂತ್ರಣ ಕ್ರಮಗಳಿಗೆ ಸಹಕರಿಸಬೇಕೆಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಕೂಡ ಮನವಿ ಮಾಡಿದ್ದಾರೆ

ಪ್ರಾನ್ಸ್ ಜರ್ಮನಿ ಸ್ಪೇನ್ ಚೀನಾ ಇಟಲಿ ಇರಾನ್ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ನಾಗರಿಕರಿಗೆ ನೀಡಲಾಗಿರುವ ಎಲ್ಲಾ ಮಾದರಿಯ ವಿಸಾಗಳು ತಕ್ಷಣದಿಂದಲೇ ರದ್ದಾಗಿದೆ ಕೇಂದ್ರ ಆರೋಗ್ಯ ಸಚಿವಾಲಯ ಈ ಹೆಚ್ಚುವರಿ ಪ್ರಯಾಣ ಮಾರ್ಗಸೂಚಿಯನ್ನು ಹೊರಡಿಸಿರುವ ಹಿನ್ನೆಲೆಯಲ್ಲಿ ಈಗ ಹೇಳಿದ ದೇಶಗಳಿಗೆ ಪ್ರಯಾಣ ಕ್ಲೆಗೊಳ್ಳುವುದನ್ನು ದೇಶದ ನಾಗರಿಕರು ಸದ್ದಕ್ಷೆ ಮುಂದೂಡಬೇಕೆಂದೂ ಸಪ ಸಲಹೆ ನೀಡಲಾಗಿದೆ

ದೇಶದ ಎಲ್ಲಾ ಅಂತಾರಾಷ್ಷೀಯ ವಿಮಾನ ನಿಲ್ದಾಣಗಳಿಗೆ ಬರುವ ಪ್ರಯಾಣಿಕರು ತಮ್ಮ ಆರೋಗ್ಯ ಪರಿಸ್ತಿತಿಯ ಮೇಲೆ ಗಮನ ನೀಡಬೇಕು ಮತ್ತು ಸೋಂಕು ನಿಯಂತ್ರಣಕ್ಕೆ ಅನುಸರಿಸಲು ಸೂಚಿಸಲಾಗಿರುವ ಸಲಹೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಸಹ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ಸೋಂಕು ನಿಯಂತ್ರಣಕ್ಕೆ ಕ್ಕೆಗೊಂಡಿರುವ ಕ್ರಮಗಳಿಗೆ ಸಹಕಾರ ನೀಡಬೇಕೆಂದು ಸಹ ಮಾರ್ಗಸೂಚಿಯಲ್ಲಿ ಮನವಿ ಮಾಡಲಾಗಿದೆ

ಸುಧಾಕರ್ ಹಾಗೂ ಮಾಜಿ ಸ್ವೀಕರ್ ರಮೇಶ್ ಕುಮಾರ್ ಅವರ ನಡುವೆ ನಿನ್ನೆ ನಡೆದ ಜಟಾಪಟ ಹಾಗೂ ಮಾತಿನ ಚಕಮಕಿ ವಿಷಯ ಇಂದು ವಿಧಾನಸಭಾ ಅಧಿವೇಶನದಲ್ಲಿ ಪ್ರತಿಧ್ವನಿಸಿ ಗದ್ದಲ ಉಂಟಾದುದರಿಂದ ಸಭಾಧ್ಯಕ್ಷ ವಿಶೇಶ್ವರ ಹೆಗಡೆ ಕಾಗೇರಿ ಆರಂಭದಲ್ಲಿ ಕೆಲ ಸಮಯ ಕಲಾಪವನ್ನು ಮುಂದೂಡಿದರು ಬೆಳಗ್ಗೆ ಕಲಾಪ ಆರಂಭಗೊಳ್ಳುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಲ ತಾವು ನಿನ್ನೆ ಸಲ್ಲಿಸಿರುವ ಪಕ್ಷುಚ್ಚುತಿ ನೋಟಸ್ ನಡಿ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು ಆಗ ಆಡಳತ ಪಕ್ಷದವರು ಕೂಡಾ ಅಸಂವಿಧಾನಿಕ ಪದ ಬಳಸಿದ ರಮೇಶ್ ಕುಮಾರ್ ಅವರನ್ನು ಅಮಾನತು ಮಾಡಿ ಎಂದು ಒತ್ತಾಯಿಸಿದರು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಉಭಯ ಕಡೆಯವರಿಂದ ತಮಗೆ ಹಕ್ಕು ಚ್ಯುತಿ ನೋಟಸ್ ಬಂದಿದೆ ತಾವು ನಿಯಮಾವಳಿ ಪ್ರಕಾರ ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಮಾತನಾಡಲು ಇಬ್ಬರಿಗೂ ಅವಕಾಶ ಮಾಡಿಕೊಡುತ್ತೇನೆ ಎಂದು ಪುನರುಚ್ಲರಿಸಿದರು